ಪಶ್ಚಿಮ ಬಂಗಾಳದ ಮಿಡ್ನಾಪುರದಲ್ಲಿ ರೈತರ ರ್ಜಾಲಿ ಉದ್ದೇತಿಸಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಭಾಷಣ ಖಾರೀಫ್ ಬೆಳೆಗಳಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಬೆಂಬಲ ಬೆಲೆ ಕುರಿತು ಮಾಹಿತಿ

ಭಾರತಕ್ಕೆ ವಿಶ್ವ ಸುಂಕ ಸಂಸ್ಥೆಯ ಏಷ್ಲಾ ಫೆಸಿಫಿಕ್ ವಲಯದ ನೇತೃತ್ವದ ಜವಾಬ್ದಾರಿ

ಜಮ್ನ ಮತ್ತು ಕಾಶ್ತೀರದ ಕುಪ್ನಾರ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಸೇನಾಪಡೆಗಳಿಂದ ಸಶಸ್ತಧಾರಿ ಭಯೋತ್ವಾದಕ ಹತ್ಲೆ

ಇತ್ತೀಚೆಗೆ ಖಾರಿಫ್ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಿರುವ ಬಗ್ಗೆ ಸರ್ಕಾರ ಕೈಗೊಂಡಿರುವ ತ್ರಮಗಳ ಬಗ್ಗೆ ವಿವರಿಸುತ್ತಿದ್ದಾರೆ ಬೆಂಬಲ ಬೆಲೆ ಹೆಚ್ಚಳ ನಿರ್ಧಾರ ಕೈಗೊಂಡಿದ್ದಕ್ಕಾಗಿ ಪಕ್ಷದ ಕಾರ್ಯಕರ್ತರು ಪ್ರಧಾನಿಯವರನ್ನು ಅಭಿನಂದಿಸಿದರು

ಇದರಿಂದಾಗಿ ಬಿಜೆಪಿ ಹೆಚ್ಚಿನ ಸ್ಥಾನಗಳಿಸಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಉಪ ಚುನಾವಣೆಗಳಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮಲು ಸಾಧ್ಯವಾಗಿತ್ತು ಬುಡಕಟ್ಟು ಜನರೇ ಹೆಚ್ಚಾಗಿರುವ ಜಂಗಲ್ ಮಪಲ್ ಪ್ರದೇಶದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಬಿಜೆಪಿ ಉದ್ದೇಶಿಸಿದೆ

ಸಮಾರಂಭದಲ್ಲಿ ಕೇಂದ್ರ ಹಣಕಾಸು ಸಹಾಯಕ ಸಚಿವ ಶಿವಪ್ರಕಾಶ್ ಶುಕ್ಲಾ ಡಬ್ಲೂಸಿಒದ ಮಹಾಕಾರ್ಯದರ್ಶಿ ಕುನಿಯೋ ಮಕುರಿಯಾ ಹಾಗೂ ನೇರ ತೆರಿಗೆಗಳು ಹಾಗೂ ಸುಂಕಗಳ ಕೇಂದ್ರಮಂಡಳಿಯ ಮುಖ್ಯಸ್ಥ ಎಸ್ ರಮೇಶ್ ಹಾಜರಿದ್ದರು

ಏಷ್ಯಾ ಫೆಸಿಫಿಕ್ ವಲಯದಲ್ಲಿ ಡಬ್ಲೊಸಿಒದ ಉಪಾಧ್ವಕ್ಷ ಸ್ಥಾನ ಪಡೆದಿರುವ ಭಾರತ ನಾಯಕನ ಪಾತ್ರ ವಹಿಸಲಿದೆ

ಇಂದು ಬೆಳಗಿನ ಜಾವ ಭಯೋತ್ವಾದಕರ ತಂಡವೊಂದು ಸಂಚರಿಸುತ್ತಿರುವ ಮಾಹಿತಿ ಮೇರೆಗೆ ಸಫವಾಲಿ ಗಲಿ ಬಟ್ಪೋರಾ ಅರಣ್ಣದಲ್ಲಿ ಸೇನಾಪಡೆ ಕಾರ್ಯಾಚರಣೆ ನಡೆಸಿ ಭಯೋತ್ವಾದಕನನ್ನು ಕೊಂದು ಹಾಕಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಗುಂಡಿನ ಕಾಳಗದಲ್ಲಿ ಇಬ್ಬರು ಯೋಧರು ಕೂಡ ಗಾಯಗೊಂಡಿದ್ದಾರೆ ಭಯೋತ್ವಾದಕ ಪಾಕಿಸ್ತಾನದವನೆಂದು ಶಂಕಿಸಲಾಗಿದ್ದು ಆತನ ಬಳಿ ಇದ್ದ ರೈಫಲ್ಅನ್ನು ವಶಪಡಿಸಿಕೊಳ್ಳಲಾಗಿದೆ ಜಮ್ಮ ಮತ್ತು ಕಾತ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ದ ಕಾರ್ಯಾಚರಣೆ ಮುಂದುವರೆದಿದೆ

ಈ ನಡುವೆ ವಿವಿಧ ವಿಷಯಗಳ ಕುರಿತು ಸರ್ಕಾರದ ವಿರುದ್ದ ಜಂಟಿ ಕಾರ್ಯತಂತ್ರ ರೂಪಿಸಲು ವಿರೋಧ ಪಕ್ಷಗಳು ಇಂದು ಸಭೆ ನಡೆಸುತ್ತಿವೆ ರಾಜ್ಲಸಭಾ ಪ್ರತಿಪಕ್ಷ ನಾಯಕ ಗುಲಾಂನಬಿ ಅಜಾದ್ ಅವರ ಕಚೇರಿಯಲ್ಲಿ ನಡೆಯುವ ಸಭೆಯಲ್ಲಿ ಕಾಂಗ್ರೆಸ್ ಹಾಗೂ ಇತರ ವಿರೋಧ ಪಕ್ಷಗಳ ನಾಯಕರು ಭಾಗವಹಿಸಲಿದ್ದಾರೆ

ಯಾತ್ರಿಗಳಿಗೆ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ ಕರ್ನಾಟಕದಲ್ಲಿ ಡ್ರೋಣ್ ಆಧರಿತ ಕೃಷಿ ಸರ್ವೇಕ್ಷಣಾ ಕಾರ್ಯ ನಡೆಸಲು ಭಾರತೀಯ ಸರ್ವೇಕ್ಷಣಾ ಸಂಸ್ಹೆ ರಾಜ್ಲಕ್ಷೆ ನೆರವಾಗಲಿದೆ ಎಂದು ಕಂದಾಯ ಸಚಿವ ಆರ್

ದೇಶಪಾಂಡೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ರಾಮನಗರ ಪಟ್ಟಣ ಮತ್ತು ಸುತ್ತಮುತ್ತಲಿನ ಕೃಷಿ ಪ್ರದೇಶಗಳ ಡ್ರೋಣ್ ಆಧಾರಿತ ಸಮೀಕ್ಷೆ ಕಾರ್ಯಕ್ಕೆ ಮುಖ್ಲಮಂತ್ರಿ ಎಚ್

ಈ ಸಮೀಕ್ಷೆ ವಸ್ತುನಿಷ್ಠ ನಿಖರ ಮತ್ತು ಪರಿಣಾಮಕಾರಿ ವಿಧಾನ ಆಗಿರಲಿದೆ ಈ ವಿಧಾನದಿಂದ ನಿಖರವಾದ ಭೂದಾಖಲೆಗಳನ್ನು ಸಕಾಲಕ್ಷೆ ರೂಪಿಸಲು ನೆರವಾಗಲಿದೆ ಸಮಯದ ಉಳಿತಾಯದ ಜೊತೆಗೆ ಮಾನವ ಆಧಾರಿತ ಸಮೀಕ್ಷೆಯಲ್ಲಿರಬಹುದಾದ ದೋಷಗಳು ಕಡಿಮೆಯಾಗಲಿವೆ ಎಂದು ಸಚಿವರು ಹೇಳಿದ್ದಾರೆ

ರಷ್ಯಾ ಮತ್ತು ಫ್ರಾನ್ಸ್ ಅಧ್ಯಕ್ಷರ ನಡುವಿನ ಮೊಟ್ಟಮೊದಲ ಮುಖಾಮುಖಿ ಶ್ವಂಗಸಭೆ ಇದಾಗಿದೆ ಯಾವುದೇ ನಿಗಧಿತ ಕಾರ್ಯಸೂಚಿಯನ್ನು ಹೊಂದದೆ ಪರಸ್ವರ ಭೇಟಗೆ ಎರಡೂ ರಾಷ್ಷಗಳ ಅಧ್ಯಕ್ಷರು ಸಮ್ಮತಿಸಿದ್ದಾರೆಂದು ವಿಶ್ವಸಂಸ್ಥೆಯ ರಾಷ್ಷೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಲನ್ ಹೇಳಿದ್ದಾರೆ ಉಭಯ ರಾಷ್ಷಗಳ ಅಧ್ಯಕ್ಷರು ಸಿರಿಯಾ ಹಾಗೂ ಉಕ್ರೇನ್ನಲ್ಲಿನ ಸಮಸ್ಕೆಗಳ ಬಗ್ಗೆ ಹಾಗೂ ಪಾಶ್ಚಿಮಾತ್ಯ ದಿಗ್ಲಂಧನಗಳು ಅಮೆರಿಕಾ ಚುನಾವಣೆಯಲ್ಲಿ ರಷ್ಯಾದ ಹಸ್ತಕ್ಷೇಪ ಆರೋಪಗಳ ಕುರಿತಂತೆಯೂ ಚರ್ಚೆ ನಡೆಸುವ ನಿರೀಕ್ಷೆ ಇದೆ

ಈ ಆರೋಪವನ್ನು ರಷ್ಯಾ ನಿರಾಕರಿಸಿತ್ತು ಮತ್ತು ಅಮೆರಿಕದೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸಿತ್ತು ಈ ಹಿನ್ನೆಲೆಯಲ್ಲಿ ಮುಖಾಮುಖಿ ಭೇಟಿ ಹೆಚ್ಚಿನ ಮಹತ್ವ ಪಡೆದಿದೆ ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಹೆಲ್ಸಿಂಕಿ ತಲುಪಿದ್ದು ಪುಟಿನ್ ಅವರು ಇಂದು ಆಗಮಿಸಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಕಾ ಸ್ವರಾಜ್ ಬಹರೈನ್ನ ಶ್ರಧಾನಮಂತ್ರಿ ಖಲೀಫಾ ಬಿನ್ ಸಲ್ಲಾನ್ ಅಲ್ ಖಲೀಫ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಕುರಿತು ಮಾತುಕತೆ ನಡೆಸಿದರು ಎರಡು ದಿನಗಳ ಭೇಟಿಗಾಗಿ ಶನಿವಾರ ಮನಾಮಕ್ಕೆ ಆಗಮಿಸಿದ ಸುಷ್ನಾ ಸ್ವರಾಜ್ ಅಲ್ಲಿನ ವಿದೇಶಾಂಗ ಸಚಿವ ಶೇಖ್ ಖಾಲಿದ್ ಬಿನ್ ಅಹಮದ್ ಅಲ್ ಖಲೀಫಾ ಅವರೊಂದಿಗೆ ಸಭೆ ನಡೆಸಿದರು ಉಭಯ ನಾಯಕರು ಎರಡನೇ ಭಾರತ ಬಹರ್ಟೆನ್ ಉನ್ನತ ಆಯೋಗದ ಸಭೆಯಲ್ಲಿ ಜಂಟಿ ಅಧ್ಯಕ್ಷತೆ ವಹಿಸಿದ್ದರು

ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರ ಪುತ್ರಿ ಮರಿಯಮ್ ಮತ್ತು ಅಳಿಯ ಮೊಹಮ್ಮದ್ ಸಫ್ಲರ್ ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿಂದು ಭ್ರಷ್ಟಾಚಾರ ಪ್ರಕರಣದಲ್ಲಿನ ತಮ್ಮ ಅಪರಾಧ ನಿರ್ಣಯ ಕುರಿತು ಅಹವಾಲು ಸಲ್ಲಿಸಲಿದ್ದಾರೆ ಆದಾಯ ಮೀರಿದ ಆಸ್ತಿ ಹೊಂದಿದ ಆರೋಪದ ಹಿನ್ನೆಲೆಯಲ್ಲಿ ರಾವಲ್ ಒಂಡಿಯ ಆಡಿಯಾಲ ಜೈಲ್ನಲ್ಲಿ ಅವರನ್ನು ಬಂಧಿಸಿಡಲಾಗಿದೆ ಕಳೆದ ಶುಕ್ರವಾರ ಶರೀಫ್ ಮತ್ತು ಅವರ ಪುತ್ರಿ ಲಾಹೋರ್ಗೆ ಆಗಮಿಸಿದಾಗ ಬಂಧಿಸಲಾಗಿತ್ತು ಮಾಜಿ ಪ್ರಧಾನಿ ವಿರುದ್ದದ ತೀರ್ಮ ಪ್ರತ್ನಿಸಲು ತಮ್ಮ ಪಿಎಂಎಲ್ಎನ್ ಪಕ್ಷದಿಂದ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಕಾನೂನಾತ್ಮಕವಾಗಿ ಹಾಗೂ ರಾಜಕೀಯವಾಗಿ ನಡೆಸಲಾಗುವುದು ಎಂದು ಶರೀಫ್ ಸಹೋದರ ಶಹಬಾಜ್ ಶರೀಫ್ ತಿಳಿಸಿದ್ದಾರೆ

ಹೆಚ್ಐವಿ ಪೀಡಿತ ಮಕ್ಕಳಿಗೆ ಶೋಷಿತ ವರ್ಗಗಳಡಿ ಯಾವುದೇ ಹಣಕಾಸಿನ ಮಿತಿಇಲ್ಲದೇ ಶಿಕ್ಷಣ ಹಕ್ಕು ಕಾಯ್ಸೆಯಡಿ ಶಿಕ್ಷಣ ನೀಡಬೇಕೆಂದು ಸುಪ್ರಿಂಕೋರ್ಟ್ ನಿರ್ದೇಶನದ ಹಿನ್ನೆಲೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಮಧ್ಯಪ್ರದೇಶ ರಾಜ್ಯ ಈ ಐತಿಹಾಸಿಕ ಕ್ರಮವನ್ನು ಕೈಗೊಂಡಿದೆ ಎಂದು ನಮ್ಮ ಆಕಾಶವಾಣಿ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಭಾರತಕ್ಕೆ ಬಾಕ್ಷರ್ಗಳಾದ ಅಮನ್ ಆಕಾಶ್ ಕುಮಾರ್ ಎಸ್

ಫಿಫಾ ವಿಶ್ವಕಪ್ ಫುಟ್ಟಾಲ್ ಪ್ರಶಸ್ತಿ ಫ್ರಾನ್ಸ್ ಮುಡಿಗೇರಿದೆ